ದೆಹಲಿಯಲ್ಲಿ ಮಹಿಳೆಯರಿಗೆ ಇಂದಿನಿಂದ ಬಸ್ ಪ್ರಯಾಣದರ ವಿನಾಯಿತಿ

ಪಶ್ಚಿಮ ಏಷ್ತಾ ರಾಷ್ಟಗಳು ಸಾರ್ವಭೌಮತೆಯ ತತ್ವಗಳನ್ನು ಗೌರವಿಸುವ ಜೊತೆಗೆ ಆಂತರಿಕ ವಿಷಯಗಳಲ್ಲಿ ಮೂಗು ತೂರಿಸದಂತೆ ಎಚ್ವರ ವಹಿಸಬೇಕು ಪಶ್ಚಿಮ ಏಷ್ಯಾದ ಎಲ್ಲಾ ರಾಷ್ಷಗಳ ಜತೆ ಭಾರತ ಅತ್ಯುತ್ತಮ ದ್ವಿಪಕ್ಷೀಯ ಸಂಬಂಧವನ್ನು ಹೊಂದಿದೆ ಈ ಭಾಗದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾರತೀಯರು ನೆಲೆಸಿದ್ದಾರೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಸೌದಿ ಅರೇಬಿಯಾ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ಮೋದಿ ಅವರು ಅರಬ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಈ ವಿಷಯ ತಿಳಿಸಿದ್ದಾರೆ ಪಶ್ಚಿಮ ಏಷ್ಯಾ ಭಾಗದಲ್ಲಿ ಶಾಂತಿ ಮತ್ತು ಭದ್ರತೆ ನೆಲೆಸಬೇಕಾದರೆ ಈ ಭಾಗದ ಎಲ್ಲಾ ಪಾಲುದಾರರು ಸಂಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದನ್ನು ಉತ್ತೇಜಿಸಬೇಕು ಭಾರತ ಸರ್ಕಾರದ ವಿದೇಶಾಂಗ ನೀತಿಯಲ್ಲಿ ನೆರೆ ರಾಷ್ಷಗಳ ಜತೆ ಸಂಬಂಧ ಶ್ರಿರತೆಗೆ ಆದ್ಯತೆಯ ಗಮನ ನೀಡಲಾಗಿದೆ ಇದೇ ಮಾರ್ಗಸೂಜಿ ದೃಷ್ಟಿಕೋನವೂ ಆಗಿದೆ ಸೌದಿ ಆರೇಬಿಯಾ ಜತೆಗಿನ ಭಾರತದ ದ್ವಿಪಕ್ಷೀಯ ಸಂಬಂಧ ಅತ್ಯಂತ ಮಪತ್ವದ್ವಾಗಿದೆ ದೊರೆ ಸಲ್ಮಾನ್ ಬಿನ್ ಅಬ್ದುಲಾಜಿಜ್ ಅಲ್ ಸೌದ್ ಮತ್ತು ಯುವರಾಜ ಮೊಪಮ್ಮದ್ ಬಿನ್ ಸಲ್ಮಾನ್ ನೇತೃತ್ವದಲ್ಲಿ ಭಾರತ ಮತ್ತು ಸೌದಿ ದ್ವಿಪಕ್ಷೀಯ ಸಂಬಂಧ ಮತ್ತಪ್ಪು ಬಲಿಷ್ಠವಾಗಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು ಉದ್ಯಮ ವ್ಯವಹಾರ ಸ್ನೇಹಿ ಪರಿಸರ ನಿರ್ಮಿಸಲು ಭಾರತ ಪಲವಾರು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಜಾಗತಿಕ ಆರ್ಥಿಕ ಪ್ರಗತಿ ಮತ್ತು ಸ್ಥಿರತೆಗೆ ಭಾರತದ ಆರ್ಥಿಕತೆ ಜಾಲನಾ ಶಕ್ತಿಯಾಗಿದೆ ಎಂದು ನರೇಂದ್ರ ಮೋದಿ ತಿಳಿಸಿದರು ಉಭಯ ರಾಷ್ಟಗಳು ಕಾರ್ಯತಂತ್ರ ಪಾಲುದಾರಿಕೆ ಮಂಡಳಿಯ ಒಪ್ಪಂದಕ್ಕೆ ಸಹಿ ಹಾಕಲಿವೆ ವಿವಿಧ ವಲಯಗಳಲ್ಲಿ ಸಹಕಾರ ಹೊಂದಲು ಈ ಒಪ್ಪಂದ ಹೊಸ ಕಾಲಘಟ್ಟವಾಗಲಿದೆ ಏಷ್ಕಾದ ಚಾಲನಾ ಶಕ್ತಿಗಳಾಗಿರುವ ಭಾರತ ಮತ್ತು ಸೌದಿ ಅರೇಬಿಯಾ ಒಂದೇ ರೀತಿಯ ಭದ್ರತಾ ಕಳವಳಗಳನ್ನು ಎದುರಿಸುತ್ತಿವೆ ಈ ನಿಟ್ಟಿನಲ್ಲಿ ಭಯೋತ್ಪಾದನೆ ನಿಗ್ರಹ ಭದ್ರತೆ ಮತ್ತು ಕಾರ್ಯತಂತ್ರ ವಿಚಾರಗಳಲ್ಲಿ ಉಭಯ ರಾಷ್ಷಗಳು ಹೊಂದಿರುವ ಸಪಕಾರ ಪ್ರಗತಿಯ ಪಥದಲ್ಲಿದೆ ಅಸಮಾನತೆ ನಿಯಂತ್ರಿಸಿ ಸುಶ್ರಿ ಅಭಿವೃದ್ಧಿ ಉತ್ತೇಜಿಸಲು ಉಭಯ ರಾಷ್ಟಗಳು ಕಾರ್ಯನಿರ್ವಹಿಸುತ್ತಾ ಬಂದಿವೆ ಎಂದು ಪ್ರಧಾನಮಂತ್ರಿ ಮೋದಿ ಅವರು ತಿಳಿಸಿದರು

ಕಣಿವೆಯಲ್ಲಿನ ಪರಿಶ್ರಿತಿ ಕುರಿತಂತೆ ಪಾಕಿಸ್ತಾನದ ಹೇಳಿಕೆಗಳನ್ನು ಪತ್ತಿಕ್ಕಲು ಇದು ಸರ್ಕಾರದ ಪ್ರಮುಖ ರಾಜತಾಂತ್ರಿಕ ತ್ರಮವಾಗಿದೆಯಲ್ಲದೇ ಭಾರತದ ಅಭಿವ್ಯದ್ಧಿ ಮತ್ತು ಆಡಳಿತ ಆದ್ಯತೆಗಳ ಬಗ್ಗೆ ಸ್ಪಷ್ಟ ನೋಟವನ್ನು ಸಾದರ ಪಡಿಸುವುದಾಗಿದೆ ಐರೋಪ್ಠ ಸಂಸದೀಯ ಸದಸ್ಕರು ಜಮ್ಮ ಕಾಶ್ಮೀರಕ್ಕೆ ಭೇಟಿ ನೀಡುವ ಮುನ್ನ ನವದೆಪಪಲಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು ಭಯೋತ್ಪಾದನೆಯನ್ನು ಬೆಂಬಲಿಸುತ್ತಿರುವ ಮತ್ತು ಅವರಿಗೆ ಕುಮ್ಮಕ್ಕು ನೀಡುವವರ ವಿರುದ್ಧ ತುರ್ತುತ್ತಮದ ಅಗತ್ಕವಿದೆ ಎಂದು ಮೋದಿ ಈ ಸದಸ್ಯರಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ಭೇಟಿ ಐರೋಪ್ಠ ಸಂಸದರಿಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಕ್ನ ಸಾಂಸ್ನತಿಕ ಧಾರ್ಮಿಕ ವೈವಿದ್ಯತೆ ಬಗ್ಗೆ ಉತ್ತಮ ತಿಳಿವಳಿಕೆ ಮೂಡಿಸುವುದು ಎಂದು ಅವರು ಪೇಳಿದ್ದಾರೆ

ರಾಜ್ಯದಲ್ಲಿ ಮುಂದಿನ ಮೈತ್ರಿ ಸರ್ಕಾರ ರಚನೆಗೆ ಪಕ್ಕು ಮಂಡಿಸುವ ಮುನ್ನ ಅಧಿಕಾರ ಪಂಚಿಕೆಗೆ ಸಮಾನ ಸೂತ್ರ ಜಾರಿ ಬಗ್ಗೆ ಲಿಖಿತ ಭರವಸೆ ನೀಡಬೇಕೆಂದು ಸೇನಾ ಬಿಜೆಪಿಯನ್ನು ಆಗ್ರಪ ಪಡಿಸಿದೆ ತನಗೆ ಪಕ್ಷೇತರ ಶಾಸಕರ ಬೆಂಬಲವೂ ಇದ್ದು ಶಿವಸೇನಾ ಜೊತೆಗೂಡಿ ಸುಗುಮವಾಗಿ ಮುಂದಿನ ಸರ್ಕಾರ ರಚಿಸುವುದಾಗಿ ಬಿಜೆಪಿ ಸ್ಪಷ್ಟ ಪಡಿಸಿದೆ

ಪರೀಕ್ಷೆ ಮುಗಿದ ಬಳಿಕ ಉತ್ತರ ಪತ್ರಿಕೆಗಳನ್ನು ಮೊಲೀಸ್ ಕಾಣೆಯಲ್ಲಿ ಇಡಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಕಾಶ್ಮೀರ ಕಣಿವೆಯ ಎಲ್ಲ ಜಿಲ್ಲಾಧಿಕಾರಿಗಳು ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಿದ್ದು ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಮುಖ್ಯ ಶಿಕ್ಷಣಾಧಿಕಾರಿಗಳು ಮಂಡಳಿಯ ಸಹಾಯಕ ಕಾರ್ಕದರ್ಶಿ ಹಾಗೂ ಒಬ್ಬ ಮೊಲೀಸ್ ಅಧಿಕಾರಿ ಇದರ ನೇತೃತ್ವ ವಹಿಸುವರು

ಭಾರತ ಮತ್ತು ಪಾಕಿಸ್ತಾನ ನಡುವೆ ಏರ್ಪಟ್ಟರುವ ಕರ್ತಾರ್ಮರ್ ಕಾರಿಡಾರ್ ಒಪ್ಪಂದದಡಿ ಪಾಕಿಸ್ತಾನಕ್ಕೆ ಒಂದು ದಿನಕ್ಕೆ ಮಾತ್ರ ಪ್ರವಾಸ ಕೈಗೊಳ್ಳುವ ಭಾರತೀಯ ಯಾತ್ರಿಕರಿಗೆ ವೀಸಾ ಅಗತ್ಯವಿಲ್ಲ ಅದರೆ ಅವರು ಗುರುದ್ವಾರ ಬಾಬಾ ಗುರುನಾನಕ್ಗೆ ಮಾತ್ರ ಭೇಟಿ ನೀಡಲು ಅವಕಾಶವಿರುತ್ತದೆ ಇತರೆ ರಾಷ್ಟಗಳಿಂದ ಬರುವ ಯಾತ್ರಿಕರು ವೀಸಾ ಪಡೆಯುವುದು ಅಗತ್ಯ ಆದರೆ ಅವರು ಪಾಕಿಸ್ತಾನದ ಯಾವುದೇ ಧಾರ್ಮಿಕ ತಾಣಗಳಿಗೆ ಭೇಟಿ ನೀಡಲು ಅವಕಾಶವಿರುತ್ತದೆ

ವಯೋವ್ಯದ್ಧರು ಮತ್ತು ವಿಶೇಷಚೇತನರು ಸುಲಭವಾಗಿ ಮತದಾನ ಮಾಡುವುದನ್ನು ಖಾತರಿಪಡಿಸಲು ಕೇಂದ್ರ ಚುನಾವಣಾ ಆಯೋಗ ಈ ನಿರ್ಧಾರ ತೆಗೆದುಕೊಂಡಿದೆ

ದಿವ್ಯಾಂಗರಿಗೆ ಸರ್ಕಾರ ನೀಡಿರುವ ಮೀಸಲಾತಿ ಅನ್ವಯ ಲಭ್ಯವಿರುವ ಪುದ್ದೆಗಳನ್ನು ನೇಮಕ ಮಾಡಲಾಗುವುದು ಎಂದು ಭಾರತೀಯ ರೈಲ್ವೆ ಇಲಾಖೆ ತಿಳಿಸಿದೆ ವಿವಿಧ ರೈಲ್ವೆ ವಲಯಗಳಲ್ಲಿ ತೆರವಾಗಿರುವ ಪುದ್ದೆಗಳಿಗೆ ದಿವ್ಯಾಂಗರ ನೇಮಕಾತಿ ನಡೆಯಲಿದೆ ನಿರ್ದಿಷ್ಟ ಪ್ರಮಾಣದ ಅಂಗವೈಕಲ್ಯ ಹೊಂದಿರುವ ಅರ್ಪ ಅಭ್ಯರ್ಥಿಗಳನ್ನು ನೇಮಕ ಮಾಡಲಾಗುವುದು ಎಂದು ರೈಲ್ವೆ ಇಲಾಖೆ ಸ್ಪಷ್ಟಪಡಿಸಿದೆ ರೈಲ್ವೆ ಹುದ್ದೆಗಳಿಗೆ ನಡೆಯುತ್ತಿರುವ ನೇಮಕಾತಿಯಲ್ಲಿ ಅವ್ಯವಹಾರಗಳು ನಡೆಯುತ್ತಿವೆ ಎಂದು ಆರೋಪಿಸಿ ದಿವ್ಯಾಂಗರು ದೆಪಲಿಯಲ್ಲಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ರೈಲ್ವೆ ಈ ಹೇಳಿಕೆ ಪ್ರಕಟಿಸಿದೆ

ಚೆನ್ನೈ ನಗರದ ಬಹುತೇಕ ಕಡೆ ಗುಡುಗುಸಹಿತ ಭಾರಿ ಮಳೆಯಾಗಿದೆ ಇಂದು ನಸುಕಿನಲ್ಲೂ ಜೋರು ಮಳೆ ಸುರಿದಿದೆ ಮಳೆಯ ಪ್ರಮಾಣ ಮತ್ತಷ್ಟು ಪೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪವಾಮಾನ ಇಲಾಖೆ ತಿಳಿಸಿದೆ

ಆ ಬಳಿಕ ಸಾರಿಗೆದಾರ ಸಂಸ್ಥೆಗಳಿಗೆ ಅವು ವಿತರಿಸಿದ ಟಿಕೆಟ್ ಸಂಖ್ಯೆಗಳ ಆಧಾರದ ಮೇಲೆ ಸರ್ಕಾರ ಪಣವನ್ನು ಮರು ಪಾವತಿಸುವುದು ದೆಹಲಿ ಸರ್ಕಾರದ ಮತ್ತೊಂದು ನಿರ್ಧಾರದಂತೆ ಸಾರ್ವಜನಿಕರು ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸುರಕ್ಷತೆಗಾಗಿ ಇನ್ನುಳಿದ ಡಿಟಿಸಿ ಬಸ್ಗಳು ಮತ್ತು ಕ್ಲಸ್ಟರ್ ಬಸ್ಗಳಿಗೆ ಮಾರ್ಷ್ಲ್ಗಳ ನಿಯೋಜನೆಯನ್ನು ವಿಸ್ತರಿಸಿದೆ

ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಕೆನೆತ್ ಜಸ್ಟರ್ ಉತ್ಸವಕ್ಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ತಮಗೆ ವಿಶೇಷ ಆಶಿಥ್ಯ ನೀಡಿದ ತವಾಂಗ್ ಜನತೆಗೆ ಕೃತಜ್ಞತೆಗಳು ಸಲ್ಲಿಸುತ್ತೇವೆ ಎಂದರು ಅರುಣಾಚಲ ಪ್ರದೇಶ ಮುಖ್ಯಮಂತ್ರಿ ಪೆಮಾ ಖಂಡು ಮಾತನಾಡಿ ರಾಜ್ಯದಲ್ಲಿ ನೈಸರ್ಗಿಕ ಸಂಪನ್ಮೂಲ ವಿಮಲವಾಗಿದ್ದು ಇದರ ಸದ್ದಳಕೆ ಆಗಬೇಕಿದೆ ಎಂದರು ಕೇಂದ್ರ ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ರಾಜ್ಯ ಸಚಿವ ಕಿರೆನ್ ರಿಜಿಜು ಕಾರ್ಯಕ್ರಮದಲ್ಲಿ ಉಪಸ್ವಿತರಿದ್ದರು

ಭೂಮಿ ಕಂಪಿಸಿದಾಗ ಕಟ್ಟಡಗಳು ಮತ್ತು ಮನೆಯ ಪದಾರ್ಥಗಳು ಅಲುಗಿದ್ದರಿಂದ ಭಯಭೀತರಾದ ಜನರು ಬೀದಿಗೆ ಬಂದರು ಭೂಕಂಪನದಿಂದ ಸಾವುನೋವಿನ ವರದಿಯಾಗಿಲ್ಲ ಫಿಲಿಪ್ಪೀನ್ಗ್ನ ದಕ್ಷಿಣ ಭಾಗದಲ್ಲಿರುವ ಮಿಂಡನಾವ್ ದ್ವೀಪ ಪ್ರದೇಶದಲ್ಲಿ ಭೂಕಂಪ ಸಂಭವಿಸಲಿದೆ ಎಂದು ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷಾ ಇಲಾಖೆ ತಿಳಿಸಿದೆ ಆದರೆ ಸುನಾಮಿ ಬೆದರಿಕೆ ಇಲ್ಲ ಎಂದು ಅದು ಸ್ವಷ್ಷಪಡಿಸಿದೆ

ಕಳೆದ ವಾರ ಫ್ರೆಂಚ್ ಮುಕ್ತ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ನಿರ್ಗಮಿಸಿದ ಸೈನಾ ನೆಹ್ವಾಲ್ ಈ ಟೂರ್ನಿಯಲ್ಲಿ ಪದಕದ ಮೇಲೆ ಚಿತ್ತ ನೆಟ್ಟಿದ್ದಾರೆ ಮರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಿರುವ ಲಕ್ಷ್ಮ ಸೆನ್ ಪದಕ ಬಾಚುವ ಮನದಾಸೆ ಹೊಂದಿದ್ದಾರೆ ಬೆಲ್ಲಿಯನ್ ಇಂಟರ್ನ್ಯಾಷನಲ್ ಟೂರ್ನಿ ಮತ್ತು ಡಚ್ ಮುಕ್ತ ಟೂರ್ನಿಯಲ್ಲಿ ಟ್ರೋಫಿ ಗೆದ್ದಿದ್ದಾರೆ